ರಾಜ್ಯದ ಹದಿನೈದು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಶಾಂತಿಯುತ ಮತದಾನ

ಆರ್

ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗರಿಷ್ಠ

ಆರ್ ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ

ಆರ್

ಇಂದು ಮತದಾನ ನಡೆದ ಕ್ಷೇತ್ರಗಳ ಪೈಕಿ ಹಲವು ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಮತದಾರರು ಸರದಿ ಸಾಲಿನಲ್ಲಿ ನಿಂತಿದ್ದುದು ಕಂಡುಬಂದಿತು ಮತದಾನಕ್ಕೆ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಲಾಗಿತ್ತು

ಮಹಿಳಾ ಮತದಾರರು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಸಖಿ ಮತಗಟ್ಟೆ ಗಳನ್ನು ಸ್ಥಾಪಿಸಲಾಗಿತ್ತು

ಬೆಂಗಳೂರಿನ ಸಿಂಗಯ್ಥನಪಾಳ್ಯ ಮತಗಟ್ಟೆಯಲ್ಲಿ ತಾಂತ್ರಿಕ ತೊಂದರೆಯಿಂದ ಕೆಲವು ಹೊತ್ತು ಮತದಾನ ಆರಂಭಕ್ಕೆ ವಿಳಂಬವಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಭುವನಹಳ್ಳಿ ಗ್ರಾಮದ ಮತಗಟ್ಟೆಯ ಮತಯಂತ್ರದಲ್ಲಿ ತಾಂತ್ರಿಕ ತೊಂದರೆ ಕಂಡುಬಂದಿದ್ದರಿಂದ ಮತದಾನ ಸ್ವಲ್ಪ ತಡವಾಗಿ ಆರಂಭವಾಯಿತು

ಬಳ್ಳಾರಿ ಜಿಲ್ಲೆಯ ವಿಜಯನಗರ ಕ್ಷೇತ್ರದ ಹೊಸಪೇಟೆ ಸಮೀಪದ ಮುದ್ಲಾಪುರದ ಗ್ರಾಮಸ್ಥರು ಮೂಲಭೂತ ಸೌಲಭ್ಯಕ್ಷೆ ಒತ್ತಾಯಿಸಿ ಮತದಾನ ಬಹಿಷ್ಕರಿಸಿದ್ದರಾದರೂ ಅಧಿಕಾರಿಗಳ ಮನವೊಲಿಕೆ ನಂತರ ಮತದಾನದಲ್ಲಿ ಪಾಲ್ಗೊಂಡರು ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ಬಿರುಸಿನ ಮತದಾನ ನಡೆಯಿತು ಕ್ಷೇತ್ರದ ಹೊಸರಾಮೇನಪಳ್ಳಿಯಲ್ಲಿ ಶಾಸಕ ಎ ಚಿಕ್ಕಮಾದು ಮತ ಚಲಾಯಿಸಿ ಹೊರಬಂದಾಗ ಗ್ರಾಮಸ್ಥರು ಮತ್ತು ಮೊಲೀಸ್ ಸಿಬ್ಬಂದಿ ನಡುವೆ ನಡೆದ ಮಾತಿನ ಚಕಮಕಿಯಿಂದ ಸ್ವಲ್ಪ ಹೊತ್ತು ಬಿಗಿವಿನ ಪರಿಸ್ಕಿತಿ ನಿರ್ಮಾಣವಾಗಿತ್ತಾದರೂ ಧಿಕಾರಿಗಳ ಮಧಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಯಾಯಿತು ಬೆಳಗಾವಿ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದಲೇ ಬಿರುಸಿನ ಮತದಾನ ನಡೆದಿದ್ದು ನಮ್ಮ ಪ್ರತಿನಿಧಿ ಡಾ

ನಗರದ ತೋಟಗಾರಿಕೆ ಇಲಾಬೆ ಕಚೇರಿಯಲ್ಲಿ ದಿವ್ಯಾಂಗರೇ ನಿರ್ವಹಿಸುವ ಪ್ರತ್ಯೇಕ ಮತಗಟ್ಟೆ ಸ್ಥಾಪಿಸಿದ್ದರೆ ತಾಲೂಕಿನ ಬಚ್ಚಹಳ್ಳಯಲ್ಲಿ ಎಲ್ಲಾ ಮಹಿಳೆಯರೇ ಕಾರ್ಯನಿರ್ವಹಿಸುವ ಮತಗಟ್ಟೆ ಸ್ಥಾಪಿಸಲಾಗಿತ್ತು

ಮುಖ್ಯಮಂತ್ರಿ ಬಿ ಎಸ್

ಇಂದು ನಡೆದ ಉಪಚುನಾವಣೆಯಲ್ಲಿ ಅಧಿಕಾರದಲ್ಲಿ ಉಳಿಯಲು ಬಿಜೆಪಿ ಕನಿಷ್ಠ ಆರು ಸ್ಥಾನಗಳಲ್ಲಿ ಗೆಲ್ಲದೇಕಿದೆ

ಆರ್ ಪುರ ಮತ್ತು ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರಗಳ ಮತ ಎಣಿಕೆಯು ಅಶೋಕನಗರದ ವಿಕಲ್ ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಯಶವಂತಪುರ ಕ್ಷೇತ್ರದ ಮತ ಎಣಿಕೆಯು ಮೈಸೂರು ರಸ್ತೆಯ ಆರ್ ವಿ

ರಾಮಮೂರ್ತಿ ವಿಧಾನಸೌಧದಲ್ಲಿಂದು ವಿಧಾನಸಭೆ ಕಾರ್ಯದರ್ಶಿ ಅವರಿಂದ ಆಯ್ಕೆ ಪ್ರಮಾಣ ಪತ್ರ ಸ್ವೀಕರಿಸಿದರು

ವಿಶ್ವನಾಥ್ ರಾಜ್ಯ ಬಿಜೆಪಿ ಸಂಚಾಲಕ ಎ

ಆನಂದ್ ಅಭಿನಂದಿಸಿದರು

ನಿಷೇಧಿತ ಅವಧಿಯಲ್ಲಿ ಪಾಲಿಸಬೇಕಾದ ಸರ್ಕಾರಿ ಕಾರ್ಯಕ್ರಮ ಪೂರ್ವ ನಿಯೋಜಿತ ಮದುವೆ ನಾಮಕರಣ ಗೃಹ ಪ್ರವೇಶ ವಾರದ ಸಂತೆ ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿ ಪ್ರತಿ ನಿತ್ಯದ ಪ್ರಾರ್ಥನೆ ಹೊರತುಪಡಿಸಿ ಯಾವುದೇ ಸಭೆ

ಈ ವೇತನದ ನಿರೀಕ್ಷೆಯಲ್ಲಿದ್ದ ಕೆಲವು ಶಿಕ್ಷಕರು ನಿವೃತ್ತರಾಗಿದ್ದು ಇನ್ನೂ ಕೆಲವರು ಮೃತಪಟ್ಟದ್ದಾರೆ ಎಂದು ಅವರು ತಿಳಿಸಿದರು

ಎಸ್ ಎಂ ಇ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಒಂದು ನೂರು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ ತುಮಕೂರಿನ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಂ ಎಸ್ ಎಂ ಇ

ಈ ಕೇಂದ್ರದಲ್ಲಿ ಶ್ರತಿ ವರ್ಷ ಸುಮಾರು ಐದು ಸಾವಿರ ಅಭ್ದರ್ಥಿಗಳಿಗೆ ಕೈಗಾರಿಕೆ ಆಧಾರಿತ ತರದೇತಿ ನೀಡಲಾಗುವುದು ಎಂದು ಹೇಳಿದರು

ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ನೇತೃತ್ವದಲ್ಲಿ

ಪರೀಕ್ಷೆಗೆ ಒತ್ತಡಮುಕ್ತ ಸಿದ್ದತೆ ನಡೆಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿದ್ವಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ

ಮೈ ಗೌ ಡಾಟ್ ಇನ್ ಜಾಲತಾಣದ ಮೂಲಕ ಸ್ಪರ್ಧೆ ನಡೆಯಲಿದೆ ಎಂದು ಪ್ರಧಾನಿ ಮೋದಿ ಟ್ವಿಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಜನಾಯ್ಡು ಇಂದು ಸೂಚಿಸಿದ್ದಾರೆ

ಎಲ್ಲಾ ಸಂಸದರು ತಮ್ಮ ಕ್ಷೇತ್ರಗಳಲ್ಲಿ ರಸ್ತೆ ಯೋಜನೆಗಳ ಪ್ರಗತಿಯ ಬಗ್ಗೆ ನಿಗಾ ಇಡಬೇಕು ಸ್ಥಳೀಯ ಸಮಸ್ಥೆಗಳಿಂದ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣಕ್ಕೆ ಎದುರಾಗುವ ಅಡೆತಡೆಗಳ ನಿವಾರಣೆಗೆ ಹೆಚ್ಚು ಆಸಕ್ತಿ ವಹಿಸಬೇಕು ಎಂದು ಅವರು ಮನವಿ ಮಾಡಿದರು

ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಅಧಿಕಾರಿ ಡಾ ಮಹೇಂದ್ರ ಕಾಪ್ಸೆ ಭಾರತದಲ್ಲಿ ಏಡ್ಸ್ ರೋಗ ತಡೆಗೆ ಎಲ್ಲರೂ ಸಹಕರಿಸಬೇಕು ನೈತಿಕ ಪ್ರಜ್ನೆಯೊಂದಿಗೆ ಸಂಸ್ಕೃತಿಯನ್ನೂ ಮೈಗೂಡಿಸಿಕೊಂಡರೆ ಮಾರಕ ರೋಗ ತಡೆಗಟ್ಟಬಹುದು ಎಂದು ಹೇಳಿದರು

ಸಮಾಜ ಕಲ್ಕಾಣ ಇಲಾಖೆಯ ಮೆಟ್ರಕ್ ಪೂರ್ವ ಬಾಲಕರ ವಿವಿಧ ವಸತಿ ನಿಲಯಗಳಿಗೆ ವಿಜಯಪುರ ಜೆಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು

ತುಮಕೂರಿನಲ್ಲಿ ನಡೆದ ಆಟೋ ರಿಕ್ಷಾ ಸಂಘಟನೆಗಳ ಪ್ರತಿನಿಧಿಗಳೊಂದಿಗಿನ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಆಟೋ ಚಾಲಕರ ಜೀವನಮಟ್ಟ ಸುಧಾರಿಸಲು ಆಟೋ ಚಾಲಕರ ಸಹಕಾರ ಸಂಘ ಸ್ಥಾಪನೆ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ಮುನ್ಸೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರೆಯಲಿದೆ ಕರಾವಳಿಯಲ್ಲಿ ಸಮುದ್ರ ಮೇಲ್ಟೈಗಾಳಿ ಬಲವಾಗಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಮುನ್ನಚ್ದರಿಕೆ ನೀಡಲಾಗಿದೆ ಬೆಂಗಳೂರು ಹಾಗು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಬೆಳಗಿನ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ